ಒಂದೆರೆಡು ಕಡೆ ಸಣ್ಣ ಪುಟ್ಟ ಅಹಿತಕರ ಫಟನೆಗಳು ನಡೆದಿರುವ ಬಗ್ಗೆ ವರದಿಯಾಗಿದೆ ನಕ್ಷಲ್ ಪೀಡಿತ ಪ್ರದೇಶವಾದ ಚಾಲ್ಲಸ್ ಗ್ರಾಮದಲ್ಲಿ ಬಸ್ವೊಂದಕ್ಕೆ ಬೆಂಕಿ ಹಚ್ಚಿದ ಘಟನೆ ನಡೆದಿದ್ದು ಸಕಾಲಕ್ಷೆ ಪೊಲೀಸರು ಧಾವಿಸಿ ಬೆಂಕಿಯನ್ನು ನಂದಿಸಿದರು ಎಂದು ಪಶ್ಚಿಮ ಸಿಂಘ್ಭೂಮ್ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಘಟನೆ ಕುರಿತಂತೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ

ಎಲ್ಲರಿಗೂ ಅಗತ್ಯವಾಗಿ ನ್ನಾಯ ಒದಗಿಸಲು ನ್ನಾಯಾಂಗದ ಅಧಿಕಾರಿಗಳು ಮುಂದಾಗಬೇಕು ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ ಜೈಪುರದಲ್ಲಿಂದು ಹೈಕೋರ್ಟ್ನ ನೂತನ ಕಟ್ಟಡವನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದ ಅವರು ಕಾನೂನು ಸೇವೆಗಳು ಅಗತ್ತವಿರುವವರೆಗೆ ತ್ವರಿತವಾಗಿ ಹಾಗೂ ಕಡು ಬಡವರಿಗೆ ಉಚಿತವಾಗಿ ಲಭ್ಞವಾಗುವಂತೆ ಮಾಡಲು ನ್ಲಾಯಾಂಗ ಅಧಿಕಾರಿಗಳು ಬದ್ದತೆಯನ್ನು ಪ್ರದರ್ತಿಸಬೇಕು ಎಂದು ಸಲಹೆ ಮಾಡಿದರು ಕಾನೂನು ಸೇವೆಗಳು ದುಬಾರಿಯಾಗುತ್ತಿದ್ದು ಸಮಾಜದ ಕಡು ಬಡವರಿಗೆ ಕೈಗೆಟುಕುವದು ಅಸಾಧ್ಯವಾಗಿದ್ದು ಕಾನೂನು ಸೇವೆಗಳನ್ನು ಕೆಡು ಬಡವರಿಗೆ ಉಚಿತವಾಗಿ ಸಕಾಲದಲ್ಲಿ ದೊರೆಯುವಂತೆ ಮಾಡಲು ನ್ಯಾಯಾಂಗದ ಅಧಿಕಾರಿಗಳು ಮುಂದಾಗಬೇಕು ಎಂದು ಕಿವಿಮಾತು ಹೇಳಿದರು ಸ್ಥಳೀಯ ಭಾಷೆಯಲ್ಲಿ ನ್ನಾಯಾಂಗದ ಸಮಗ್ರ ಮಾಹಿತಿ ದೊರೆಯುವಂತಾಗಬೇಕು ನ್ನಾಯಾಂಗದ ಮುಖ್ಯಸ್ಥರು ಸ್ಥಳೀಯ ಭಾಷೆಯಲ್ಲಿ ನ್ಯಾಯದಾನ ಒದಗಿಸಲು ಪ್ರಯತ್ನ ಮಾಡಬೇಕು ಎಂದರು

ಪಾಕಿಸ್ತಾನ ಭಯೋತ್ವಾದನೆಯನ್ನು ತನ್ನ ನೀತಿಯನ್ನಾಗಿ ಮಾಡಿಕೊಂಡಿದೆ ಎಂದು ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಡೆಪರಾಡೂನ್ ನಲ್ಲಿ ಭಾರತೀಯ ಸೇನಾ ಅಕಾಡಮಿಯ ಯೋಧರ ನಿರ್ಗಮಿತ ಪಥ ಸಂಚಲನದಲ್ಲಿ ಗೌರವವಂದನೆ ಸ್ವೀಕರಿಸಿ ಅವರು ಮಾತನಾಡಿದರು

ದೆಹಲಿಯ ದಂಡು ಪ್ರದೇಶದಲ್ಲಿ ವಿಶೇಷ ಸ್ವಚ್ಚತಾ ಅಭಿಯಾನಕ್ಕೂ ಚಾಲನೆ ನೀಡಿದ ಅವರು ಪ್ಲಾಸ್ಸಿಕ್ ಮುಕ್ತ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು

ಸಿ ವಿಧ್ಗಾರ್ಥಿಗಳು ಈ ಅಭಿಯಾನದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಅವರು ಹೇಳಿದರು ರಕ್ಷಣಾ ಖಾತೆಯ ಸಹಾಯಕ ಸಚಿವ ತ್ರೀಪಾದ್ ಯಶೋನಾಯಕ್ ಮಾತನಾಡಿ ದ್ಲೆನಂದಿನ ಜೀವನದಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ನಿಯಂತ್ರಣ ಮಾಡಬೇಕು ಎಂದು ಮನವಿ ಮಾಡಿದರು

ಸ್ಟ್ರೆನ್ನಲ್ಲಿ ನಡೆಯಲಿರುವ ಸಮ್ಮೇಳನದಲ್ಲಿ ಪಾಲ್ಗೊಳ್ಳುವ ಮುನ್ನ ಹೇಳಕೆ ಬಿಡುಗಡೆ ಮಾಡಿರುವ ಸಚಿವ ಪ್ರಕಾಶ್ ಜಾವ್ದೇಕರ್ ಭಾರತ ದೀರ್ಘಕಾಲಿನ ಅಸಂಪ್ರದಾಯಿಕ ಇಂಧನಗಳನ್ನು ಸದ್ದಳಕೆ ಮಾಡಿಕೊಳ್ಳಲು ಕ್ರಿಯಾ ಯೋಜನೆಯನ್ನು ಸಿದ್ದಪಡಿಸಿದೆ ಎಂದು ಹೇಳಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಿರ್ದೇತನದಂತೆ ಪರಿಸರ ಸಂರಕ್ಷಣೆಗೆ ಒತ್ತು ನೀಡುವುದು ಹಾಗೂ ದೀರ್ಘಕಾಲೀನ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವ ಸಂದರ್ಭಗಳಲ್ಲಿ ಮಾಲಿನ್ಯ ನಿಯಂತ್ರಣಕ್ಷೆ ಆದ್ದತೆ ನೀಡುವುದು ಕೇಂದ್ರ ಸರ್ಕಾರದ ಗುರಿಯಾಗಿದೆ ಎಂದರು ಅಂತಾರಾಷ್ಷೀಯ ಸೌರ ಇಂಧನ ಮತ್ತು ವಿಪತ್ತು ಸ್ವಿತಿಸ್ದಾಪಕ ಮೂಲ ಸೌಕರ್ಯ ಒಕ್ಕೂಟ ರಚನೆ ಕುರಿತಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿರುವ ಪ್ರಸ್ತಾವ ಸ್ಪೈನ್ ಸಮ್ಮೇಳನದಲ್ಲಿ ಚರ್ಚೆಯಾಗಲಿದೆ ಎಂದು ಜಾವ್ಗೇಕರ್ ತಿಳಿಸಿದರು

ದೆಹಲಿಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಉನ್ನಾವ್ ಅತ್ಯಾಚಾರ ಪ್ರಕರಣದ ಸಂತ್ರಸ್ತೆಯ ಸಾವಿಗೆ ಉತ್ತರಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ ಇದೊಂದು ಅತ್ಯಂತ ದುರದೃಷ್ಷಕರ ಘಟನೆ ಯುವತಿಯ ಸಾವಿನ ಸುದ್ದಿ ತಮಗೆ ಅತೀವ ದುಃಖ ಉಂಟುಮಾಡಿದೆ ಎಂದು ಅವರು ಪ್ರತಿಕ್ರಿಯಿಸಿದ್ದಾರೆ ಈ ಪ್ರಕರಣದ ಆರೋಪಿಗಳಿಗೆ ಅತ್ಯಂತ ಕಠಿಣ ಶಿಕ್ಷೆಯ ಖಾತರಿಗಾಗಿ ತಮ್ಮ ಸರ್ಕಾರ ತ್ವರಿತ ನ್ಯಾಯಾಲಯವನ್ನು ಆರಂಭಿಸಲಿದೆ ಎಂದು ತಿಳಿಸಿದ್ದಾರೆ ಬಿಎಸ್ಪಿ ಅಧ್ಯಕ್ಷೆ ಮಾಯಾವತಿ ತಮ್ನ ಟ್ಲೀಟ್ ಸಂದೇಶದಲ್ಲಿ ಸಂತ್ರಸ್ತೆಯ ಕುಟುಂಬಕ್ಕೆ ನ್ನಾಯ ಒದಗಿಸಲು ಉತ್ತರಪ್ರದೇಶ ಸರ್ಕಾರ ಹೆಚ್ಚು ಆಸಕ್ತಿ ತೋರಬೇಕೆಂದು ಹೇಳಿದ್ದಾರೆ ಮತ್ತು ಈ ಪ್ರಕರಣದ ಆರೋಪಿಗಳಿಗೆ ಕಾಲಮಿತಿಯೊಳಗೆ ಮರಣದಂಡನೆಯ ಶಿಕ್ಷೆ ಖಾತ್ರಿಗಾಗಿ ನ್ಯಾಯಾಲಯದಲ್ಲಿ ನಿಯಮಿತವಾಗಿ ವಿಚಾರಣೆ ನಡೆಯುವ ಕಾನೂನನ್ನು ರೂಪಿಸುವಂತೆ ಕೇಂದ್ರ ಸರ್ಕಾರವನ್ನೂ ಅವರು ಆಗ್ರಹಪಡಿಸಿದ್ದಾರೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಮ್ಮ ಸಂಪುಟದ ಸಹೋದ್ಯೋಗಿಗಳಾದ ಕಮಲಾರಾಣಿ ವರುಣ್ ಮತ್ತು ಸ್ವಾಮಿ ಪ್ರಸಾದ್ ಮೌರ್ಯ ಅವರಿಗೆ ಸಂತ್ರಸ್ವೆಯ ನಿವಾಸಕ್ಕೆ ತೆರಳಿ ಸಾಂತ್ವನ ಹೇಳುವಂತೆ ಸೂಚಿಸಿದ್ದಾರೆ ಈ ನಡುವೆ ಸಂತ್ರಸ್ತೆಯ ಸಾವಿನ ನಂತರ ವಿರೋಧ ಪಕ್ಷಗಳು ರಾಜ್ಯ ಸರ್ಕಾರದ ವಿರುದ್ದ ಹರಿಹಾಯ್ದಿವೆ

ನಿನ್ನೆ ರಾತ್ರಿ ದೆಹಲಿ ಆಸ್ಪತ್ರೆಯಲ್ಲಿ ಸಂತ್ರಸ್ತೆ ಮೃತಪಟ್ಟದ್ದಳು ಸಂತ್ರಸ್ತೆಯ ಮೃತ ದೇಹವನ್ನು ಅವರ ಹುಟ್ಟೂರಿಗೆ ಕೊಂಡ್ಯೊಯ್ಯಲಾಯಿತು ಎಂದು ಸಚಿವ ಸ್ವಾಮಿ ಪ್ರಸಾದ್ ಮೌರ್ಯ ತಿಳಿಸಿದ್ದಾರೆ ಈ ಮಧ್ಯೆ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳದ ರಾಜ್ಯಪಾಲ ಆನಂದಿ ಬೆನ್ ಪಟೇಲ್ ಮಹಿಳೆಯರಿಗೆ ಭದ್ರತೆ ಒದಗಿಸುವುದಾಗಿ ಭರವಸೆ ನೀಡಿದ್ದಾರೆ

ಇಂದು ಬೆಳಗಿನ ಜಾವದವರೆವಿಗೂ ಗುಂಡಿನ ದಾಳಿ ಮುಂದುವರೆದಿತ್ತು ಇರಾಕ್ನ ಪ್ರಮುಖ ಬೀದಿಗಳಾದ ಬಾಗ್ದಾದ್ ಕಿಲಾನಿ ಚೌಕ್ ಮತ್ತು ಶಿಂಕ್ ಬ್ರಿಡ್ಜ್ ಸಮೀಪ ಈ ದಾಳಿ ನಡೆಸಿದ್ದನು ಕಳೆದ ಅಕ್ಷೋಬರ್ ನಂತರ ಇದು ಅತಿ ದೊಡ್ಡ ದಾಳಿಯಾಗಿದೆ ಎಂದು ವರದಿಯಾಗಿದೆ ಬ್ರಿಟಿಷ್ ನ್ಯಾಯಾಲಯ ಶ್ರೀಲಂಕಾದ ರಕ್ಷಣಾ ಅಧಿಕಾರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿರುವ ಕ್ರಮವು ರಾಜಕೀಯ ಪ್ರೇರಿತವಾಗಿದೆ ಎಂದು ಶ್ರೀಲಂಕಾದ ವಿದೇಶಾಂಗ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ

ಅಲ್ಲದೇ ಎಲ್ಟಟಣ ಸಂಘಟನೆಯನ್ನು ಇಂಗ್ಲೆಂಡ್ನಲ್ಲಿ ನಿಷೇಧಿಸಿದೆ ಎಂದು ತೀರ್ಪಿನಲ್ಲಿ ಉಲ್ಲೇಖಿಸಿದೆ ಈ ತೀರ್ಪಿನ ವಿರುದ್ದ ಶ್ರೀಲಂಕಾ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿ ಇದು ರಾಜಕೀಯ ಶ್ರೇರಿತ ನಿರ್ಣಯ ಎಂದು ಹೇಳಿಕೆಯಲ್ಲಿ ತಿಳಿಸಿದೆ ಭಾರತೀಯ ವಾಯುಪಡೆಯ ಸಹ ಸಂಸ್ವೆಯಾದ ಏರ್ ಅಲೈನ್ಸ್ ಇಂದು ತನ್ನ ಸೇವೆಯನ್ನು ಆರಂಭಿಸಿತು ಗುವಾಹತಿ ದೀಂಪುರ್ ಮತ್ತು ಇಂಪಾಲ ನಡುವೆ ಉಡಾನ್ ಯೋಜನೆಯಡಿ ವಿಮಾನ ಸಂಚಾರ ಕಾರ್ಯಾರಂಭ ಮಾಡಲಿದೆ ಎಂದು ಭಾರತೀಯ ನಾಗರಿಕ ವಿಮಾನಯಾನ ಸಚಿವಾಲಯ ತಿಳಿಸಿದೆ

ಪಾಲ್ಲಾಂಗ್ ಕೊನ್ಲಾಕ್ ಹಸಿರು ನಿಶಾನೆ ತೋರಿಸಿದರು ಸ್ಥಳೀಯ ಹಿರಿಯ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು

ಬುಡಕಟ್ಟು ಸಹಕಾರ ಮಾರಕಟ್ಟೆ ಅಭಿವೃದ್ದಿ ಒಕ್ಕೂಟದ ವ್ಲವಸ್ಥಾಪಕ ನಿರ್ದೇಶಕ ಪ್ರವೀರ್ ಕಿಶನ್ ದೆಹಲಿಯಲ್ಲಿ ಈ ವಿಷಯ ತಿಳಿಸಿದ್ದಾರೆ

ಪುರುಷರ ಮ್ಲಾರಥಾನ್ನಲ್ಲಿ ಭಾರತದ ರಶ್ವಾಲ್ ಸಿಂಗ್ ಬೆಳ್ಳಿಪದಕ ಹಾಗೂ ಶೇರ್ ಸಿಂಗ್ ಕಂಚಿನ ಪದಕ ಗಳಿಸಿದ್ದಾರೆ ಮಹಿಳೆಯರ ಮ್ಯಾರಥಾನ್ ನಲ್ಲಿ ಜ್ಯೋತಿ ಗಾವಟೆ ಕಂಚಿನ ಪದಕ ಗಳಿಸಿದರೆ ಜಾವಲಿನ್ ಎಸೆತದಲ್ಲಿ ಶಿವಪಾಲ್ ಸಿಂಗ್ ರಜತ ಪದಕ ತಮ್ನದಾಗಿಸಿಕೊಂಡರು